ಶ್ಲಾಂ ಪ್ರಸಾದ್ ಮುಖರ್ಜಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ವೆಯನ್ನು ವಿಡಿಯೋ ಕಾನ್ವರನ್ಸ್ ಮೂಲಕ ಉದ್ವಾಟಿಸಲಿದ್ದಾರೆ

ಸೂಪರ್ ಸ್ಪಷಾಲಿಟಿ ಆಸ್ಪಕ್ರೆಯನ್ನು ಶಿಕ್ಷಣ ಸಚಿವಾಲಯದ ಸಹಕಾರದೊಂದಿಗೆ ಖರಗ್ಪುರ್ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಸ್ಲಾಪಿಸಿದೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಆವಿಷ್ಠಾರದಲ್ಲಿ ಹೂಡಿಕೆಯಿಂದ ಭಾರತದ ಭವಿಷ್ಯ ರೂಪುಗೊಳ್ಳಲಿದೆ ಮತ್ತು ಅದರ ಸಂಶೋಧನಾ ಪ್ರತಿಭೆಯಿಂದ ಪ್ರಗತಿ ಸಾಧಿಸಲಿದೆ ಎನ್ನುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮುನ್ನೋಟದಿಂದ ಸಂಸ್ಹೆ ಪ್ರೇರಿತವಾಗಿದೆ ಆರೋಗ್ಯ ಸಂರಕ್ಷಣೆ ತಂತ್ರಜ್ಞಾನ ಉತ್ಪನ್ನಗಳನ್ನು ಅಭಿವೃದ್ದಿ ಪಡಿಸುವ ಐಐಟಿ ಖರಗ್ಪುರ್ನ ಪರಂಪರೆಯನ್ನು ಮತ್ತಷ್ಟು ಮುನ್ನಡೆಸುವ ನಿಟ್ಟಿನಲ್ಲಿ ಬಯೋಮೆಡಿಕಲ್ ಕ್ಲಿನಿಕಲ್ ಮತ್ತು ಟ್ರಾನ್ಲೇಷನಲ್ ಸಂತೋಧನೆ ಬಲಪಡಿಸಲು ರಿಮೋಟ್ ಡಯಾಗ್ನೋಸ್ಸಿಕ್ಸ್ ಅಭಿವೃದ್ದಿ ಪಡಿಸಲು ಡಿಷಧ ತಯಾರಿಕೆ ಮತ್ತು ಪೂರೈಕೆಯಲ್ಲಿ ಸಂಶೋಧನೆಯೊಂದಿಗೆ ಟೆಲಿ ಮೆಡಿಸಿನ್ ಅಭಿವ್ಯದ್ವಿಪಡಿಸುವಂತಹ ಅಂತಗಳ ಮೇಲೆ ಆಸ್ಪತ್ರೆ ಗಮನ ಕೇಂದ್ರೀಕರಿಸಲಿದೆ

ಈ ನಿಟ್ಟಿನಲ್ಲಿ ಕೇಂದ್ರ ಗ್ಬಹ ಸಚಿವ ಅಮಿತ್ ಶಾ ಅವರು ಆರೋಗ್ಬ ಸಚಿವ ಡಾ ಹರ್ಷವರ್ಧನ್ ಗ್ಬಹ ಕಾರ್ಬದರ್ಶಿ ಅಜಯ್ ಭಲ್ಲಾ ಹಾಗೂ ಇತರ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ವಸ್ತುಸ್ಲಿತಿ ಪರಾಮರ್ಶೆ ನಡೆಸಿದರು ಕೊರೊನಾ ವೈರಾಣು ಪ್ರಸರಣ ತಡೆಗೆ ಮುಂಜಾಗ್ರತಾ ಕ್ರಮಗಳನ್ನು ತೀವ್ರಗೊಳಿಸುವುದರ ಜತೆಗೆ ಲಸಿಕೆ ಅಭಿಯಾನವನ್ನು ಇನ್ನಷ್ಟು ಚುರುಕುಗೊಳಿಸುವ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು

ಈ ಎರಡು ರಾಜ್ಗಳಲ್ಲದೆ ಛತ್ತೀಸ್ಗಢ ಮಧ್ಯಪ್ರದೇಶ ಪಂಜಾಬ್ ರಾಜಸ್ಥಾನಗಳಲ್ಲಿಯೂ ಕೊರೊನಾ ಪ್ರಕರಣಗಳ ಸಂಖ್ಯೆ ಕೆಲ ದಿನಗಳಿಂದ ಏರುಗತಿಯಲ್ಲಿದೆ

ದಿಲ್ಲಿಯಲ್ಲಿಯೂ ಲೆಫ್ಟಿನೆಂಟ್ ಗವರ್ನರ್ ಅನಿಲ್ ಬೈಜಲ್ ಅವರು ಮುಖ್ಚಮಂತ್ರಿ ಅರವಿಂದ್ ಕೇಜ್ರಿವಾಲ್ ಉಪ ಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಮುಖ್ಯ ಕಾರ್ನದರ್ಶಿ ವಿಜಯ್ ದೇವ್ ಜತೆ ಸಭೆ ನಡೆಸಿದ್ದಾರೆ ದಿಲ್ಲಿಯಲ್ಲಿಯೂ ಮೆಟ್ರೋ ಮತ್ತು ನಗರ ಸಾರಿಗೆ ಬಸ್ನಲ್ಲಿ ಪ್ರಯಾಣಿಕರ ನಡುವೆ ಸಾಮಾಜಿಕ ಅಂತರ ಪಾಲನೆ ಕಾಪಾಡಿಕೊಳ್ಳಬೇಕು ಎಂದು ಸೂಚನೆ ನೀಡಲಾಗಿದೆ ಬಹುತೇಕ ಎಲ್ಲ ರಾಜ್ಯಗಳಲ್ಲಿಯೂ ಹೊರ ರಾಜ್ಯಗಳಿಂದ ಬರುವ ಪ್ರಯಾಣಿಕರ ಬಗ್ಗೆ ಹೆಚ್ಚಿನ ನಿಗಾ ವಹಿಸಲಾಗಿದೆ ದೇಶದ ಬಹುತೇಕ ರಾಜ್ಯಗಳಲ್ಲಿ ಕೊರೊನಾ ಎರಡನೇ ಅಲೆಯ ಆತಂಕ ಎದುರಾಗಿದ್ಲು ಅಗತ್ತ ಮುಂಜಾಗ್ರತಾ ಕ್ರಮಗಳನ್ನು ಕ್ಷೆಗೊಳ್ಳಲು ಸಿದ್ದತೆ ನಡೆಸಿವೆ ಈಗ ಕುಸು ಎಚ್ಚರ ತಪ್ಪಿದರೂ ಅಪಾಯ ಕಟ್ಟಿಟ್ಟ ಬುತ್ತಿ ಎಂದು ತಜ್ಞರು ಎಚ್ಚರಿಸಿದ್ದಾರೆ ಮದುವೆ ಸಮಾರಂಭಗಳಲ್ಲಿ ಕೋವಿಡ್ ಸುರಕ್ಷತಾ ಕ್ರಮ ಪಾಲಿಸಲು ಮಾರ್ಷಲ್ಗಳನ್ನು ನಿಯೋಜಿಸಲಾಗುವುದು ಎಂದು ಕರ್ನಾಟಕದ ಆರೋಗ್ಯ ಮತ್ತು ಕುಟುಂಬ ಕಲ್ಜಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾ

ಸುಧಾಕರ್ ಹೇಳಿದ್ದಾರೆ ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿ ಎಲ್ಲ ಜಿಲ್ಲೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರೊಂದಿಗೆ ಮಾತನಾಡಿದ ಅವರು ಇತ್ತೀಚೆಗೆ ಮದುವೆ ಸಮಾರಂಭಗಳಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದ ಹಿನ್ನೆಲೆಯಲ್ಲಿ ಸುರಕ್ಷತಾ ಕ್ರಮ ಪಾಲಿಸಲು ಮಾರ್ಷಲ್ಗಳ ನೇಮಕಕ್ಕೆ ತೀರ್ಮಾನಿಸಲಾಗಿದೆ ಎಂದು ಹೇಳಿದರು

ಆದರೂ ಮಾರ್ಗಸೂಚಿಗೆ ವಿರುದ್ದವಾಗಿ ಸಭೆ ಸಮಾರಂಭ ಹೋರಾಟ ನಡೆಯುತ್ತಿದ್ದು ಇದನ್ನು ಪಾಲಿಸದೆ ಸೋಂಕು ಹೆಚ್ಚಾದರೆ ಮತ್ತಷ್ಟು ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಸಚಿವರು ಎಭ್ಷರಿಸಿದರು

ಈ ತಿಂಗಳ ಅಂತ್ಯದೊಳಗೆ ಆರೋಗ್ಯ ಇಲಾಖೆ ಮತ್ತು ಎಲ್ಲಾ ಸಿಬ್ಬಂದಿಗೆ ಲಸಿಕೆ ನೀಡಲು ಸೂಚಿಸಲಾಗಿದೆ ಎಂದು ಸಚಿವ ಡಾ

ಸುಧಾಕರ್ ತಿಳಿಸಿದರು

ಜೈಶಂಕರ್ ಹಸ್ಲಾಂತರಿಸಿದರು ಇದಕ್ಕೂ ಮೊದಲು ಮಾರಿಷಸ್ಗೆ ಒಂದು ಲಕ್ಷ ಡೋಸ್ನ್ನು ಕಳುಹಿಸಲಾಗಿತ್ತು ಉಭಯ ದೇಶಗಳ ನಡುವೆ ಮಾಡಿಕೊಂಡಿರುವ ಒಪ್ಪಂದದಂತೆ ಭಾರತ ನೆರೆಯ ರಾಷ್ಟಗಳಿಗೆ ಉಚಿತವಾಗಿ ಲಸಿಕೆಯನ್ನು ವಿತರಿಸುತ್ತಿದೆ ಎಂದು ಟ್ವೀಟ್ನಲ್ಲಿ ವಿದೇಶಾಂಗ ಸಚಿವರು ಸ್ಪಷ್ಟಪಡಿಸಿದ್ದಾರೆ ಮಾರಿಷಸ್ನಲ್ಲಿ ಆರ್ಥಿಕ ಪುನಃಶ್ವೇತನಕ್ಕಾಗಿ ಭಾರತ ಬಹಳಷ್ಟು ನೆರವು ನೀಡಿದ್ದು ಅದರಲ್ಲಿ ಲಿಸಿಕೆಯೂ ಒಂದಾಗಿದೆ ಮಾರಿಷಸ್ ಪ್ರಧಾನಮಂತ್ರಿ ಪ್ರವಿಂದ್ ಜುಗ್ನಾಥ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕೃತಜ್ಞತೆ ಸಲ್ಲಿಸಿರುವ ಪತ್ರವನ್ನು ವಿದೇಶಾಂಗ ಸಚಿವರಿಗೆ ಹಸ್ತಾಂತರಿಸಿದರು

ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ರಾಜ್ಯ ಚುನಾವಣಾಧಿಕಾರಿಗಳ ಸೂಚನೆ ಮೇರೆಗೆ ಭದ್ರತಾ ಪಡೆಯನ್ನು ನಿಯೋಜಿಸಲಾಗಿತ್ತು ಎಂದು ಚುನಾವಣಾ ಆಯೋಗ ವಿವರಣೆ ನೀಡಿದೆ ಮುಂಬರುವ ವಿಧಾನಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಅಸ್ಸಾಂ ಕೇರಳ ತಮಿಳುನಾಡು ಪಶ್ಚಿಮಬಂಗಾಳ ಮತ್ತು ಪುದುಚೇರಿಗೆ ಕೇಂದ್ರ ಮೀಸಲು ಪಡೆಗಳನ್ನು ನಿಯೋಜಿಸಲಾಗಿದೆ ಎಂದು ಆಯೋಗ ಹೇಳಿಕೆಯಲ್ಲಿ ತಿಳಿಸಿದೆ

ಒಬ್ಬ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸ್ಥಳಕ್ಕೆ ಕೇಂದ್ರ ವಲಯದ ಐಜಿಪಿ ಚಂದ್ರಕೇಖರ್ ಜಿಲ್ಲಾಧಿಕಾರಿ ಆರ್

ಮಿಥುನ್ ಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಸ್ವಳದಲ್ಲೇ ಮೊಕ್ಕಾಂ ಹೂಡಿ ದುರಂತಕ್ಕೆ ಸಂಬಂಧಿಸಿದಂತೆ ಪರಿಶೀಲನೆ ನಡೆಸುತ್ತಿದ್ದಾರೆ ಕೆಲವು ದಿನಗಳ ಹಿಂದೆ ಶಿವಮೊಗ್ಗದ ಬಳಿಯ ಗಣಿಗಾರಿಕೆ ಪ್ರದೇಶದಲ್ಲಿ ಜಿಲೆಟಿನ್ ಕಡ್ಡಿಗಳನ್ನು ಹೊತ್ತೊಯ್ಯುತ್ತಿದ್ಲ ಲಾರಿಯೊಂದು ಸ್ಪೋಟಗೊಂಡು ಹಲವಾರು ಮಂದಿ ಮ್ಬತಪಟ್ಟಿದ್ದರು ಕೇಂದ್ರ ಅತಿಸಣ್ಣ

ಆಂಧ್ರಪ್ರದೇಶ ಅಸ್ಸಾಂ ಭತ್ತೀಸಗಢ ಗುಜರಾತ್ ಪರಿಯಾಣ ಜಾರ್ಖಂಡ್ ಕರ್ನಾಟಕ ಕೇರಳ ಮಧ್ಯಪ್ರದೇಶ ಮಹಾರಾಷ್ಲ ಮಣಿಮರ ನಾಗಾಲ್ನಾಂಡ್ ಒಡಿತಾ ರಾಜಸ್ಲಾನ ತಮಿಳುನಾಡು ಉತ್ತರಪ್ರದೇಶ ಮತ್ತು ಪಶ್ಚಿಮಬಂಗಾಳ ರಾಜ್ಲಗಳಲ್ಲಿ ಈ ಸಮೂಹಗಳಿಗೆ ಚಾಲನೆ ನೀಡಲಾಗಿದೆ

ಸಾಂಪ್ರದಾಯಿಕ ಕಾರ್ಖಾನೆಗಳು ಮತ್ತು ಕುಶಲಕರ್ಮಿಗಳು ಸ್ಪರ್ಧಾತ್ಪಕ ಹಾಗೂ ತಮ್ಮ ಆದಾಯ ಪೆಜ್ಜಿಸಿಕೊಳ್ಳಲು ಅನುಕೂಲವಾಗುವಂತೆ ಸಮೂಹಗಳನ್ನಾಗಿ ಆಯೋಜಿಸುವಂತೆ ಕೇಂದ್ರ ಸರ್ಕಾರ ಸಾಂಪ್ರದಾಯಿಕ ಕೈಗಾರಿಕೆಗಳ ಮನುರುತ್ತಾದನೆಗಾಗಿ ನಿಧಿ ಯೋಜನೆ ಎಸ್ಎಫ್ಯುಆರ್ಟಿಐಯನ್ನು ಅಳವಡಿಸಿಕೊಂಡಿದೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು ಗ್ರಾಪಕರಿಗೆ ಯಾವ ರೀತಿಯ ಗ್ರಾಮ ಉತ್ಪನ್ನಗಳ ಅಗತ್ಯತೆ ಹಾಗೂ ಉತ್ತನ್ನಗಳನ್ನು ಹೇಗೆ ಆಕರ್ಷವಾಗಿಸಿ ಮಾರುಕಟ್ಟೆ ಮಾಡುವುದು ಎಂಬುದರ ಬಗ್ಗೆ ಇನ್ನು ಹೆಚ್ವಿನ ಅಧ್ಯಯನದ ಅವಶ್ವಕತೆ ಇದೆ ಎಂದರು ಭಾರತ ಹಾಗೂ ವಿದೇಶಗಳಲ್ಲಿ ಉತ್ತನ್ನಗಳಿಗೆ ಉತ್ತಮ ಮಾರುಕಟ್ನೆ ಒದಗಿಸಲು ಅಮೇಝಾನ್ ಅಥವಾ ಅಲಿಬಾಬಾ ಮಾದರಿಯಲ್ಲಿ ವೆಬ್ ಮೋರ್ಟಲ್ ಅವಶ್ಲಕತೆ ಇದೆ ಎಂದು ಸಲಹೆ ನೀಡಿದರು ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರು ಇಂದು ಗಾಂಧಿನಗರದಲ್ಲಿರುವ ಗುಜರಾತ್ಕೇಂದ್ರ ವಿಶ್ವವಿದ್ದಾಲಯದ ಮೂರನೇ ಫ್ಟಿಕೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ

ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರು ನಾಳೆ ಅಹಮದಾಬಾದ್ನಲ್ಲಿ ಕ್ರಿಕೆಟ್ ಸ್ವೇಡಿಯಂ ಅನ್ನು ಉದ್ವಾಟಿಸಲಿದ್ದಾರೆ